ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದಿನಿಂದ ಉತ್ತರಪ್ರದೇಶದ ಲಖನೌಗೆ ಎರಡು ದಿನಗಳ ಭೇಟಿ ನೀಡಲಿದ್ದು ವಿವಿಧ ನಗರಾಭಿವ್ಯದ್ಲಿ ಯೊಜನೆಗಳ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ ಇಂದು ನಗರಗಳ ಭವಿನ್ನಾಸ ಪರಿವರ್ತನೆ ಕುರಿತ ಸಮಾವೇಶದಲ್ಲಿ ಪ್ರಧಾನಮಂತ್ರಿಯವರು ಭಾಗವಹಿಸಲಿದ್ದಾರೆ

ಸರ್ಕಾರದ ಪ್ರಮುಖ ಮೂರು ಕಾರ್ಯಕ್ರಮಗಳಾದ ನಗರಾಭಿವ್ಯದ್ದಿಗೆ ಸಂಬಂಧಿಸಿದ ಪ್ರಧಾನಮಂತ್ರಿ ಆವಾಸ್ ಯೋಜನೆ

ಉತ್ತರಪ್ರದೇಶದ ವಿವಿಧ ನಗರಗಳಿಂದ ಈ ಯೋಜನೆಯ ಇತರೆ ಫಲಾನುಭವಿಗಳಿಂದ ವೀಡಿಯೊ ಲಿಂಕ್ ಮೂಲಕವೂ ಪ್ರಧಾನಮಂತ್ರಿಯವರು ಸಂವಾದ ನಡೆಸುವರು ಉತ್ತರಪ್ರದೇಶದಲ್ಲಿ ಮಹಾತ್ವಕಾಂಕ್ಷಿ ಯೋಜನೆಗಳಡಿ ವಿವಿಧ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಿರುವ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸಭೆಯನ್ನುದ್ದೇಶಿಸಿಯೂ ಭಾಷಣ ಮಾಡಲಿದ್ದಾರೆ

ನವೀಕರಿಸಬಹುದಾದ ಇಂಧನ ಮೂಲಭೂತ ಸೌಕರ್ಯ ಇಂಧನ ಮಾಹಿತಿ ತಂತ್ರಜ್ಞಾನ ಪಾಗೂ ಪ್ರವಾಸೋದ್ಯಮ ಅಭಿವೃದ್ಧಿಯಲ್ಲಿ ಹೆಚ್ಚಿನ ಪೂಡಿಕೆ ಪರಿದುಬಂದಿತ್ತು

ಐದು ದಿನಗಳ ಕಾಲ ಅಫ್ರಿಕಾದ ಮೂರು ರಾಷ್ಟಗಳ ಪ್ರವಾಸಕ್ಕೆ ತೆರಳಿದ್ದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಬೆಳಗಿನ ಜಾವ ಸ್ವದೇಶಕ್ಕೆ ಮರಳಿದ್ದಾರೆ

ಈ ಸಂದರ್ಭದಲ್ಲಿ ಪ್ರಧಾನಮಂತ್ರಿಯವರು ದಕ್ಷಿಣ ಅಫ್ರಿಕಾ ಜೈನಾ ರಷ್ಯಾ ಆರ್ಜೆಂಟೀನಾ ಮತ್ತು ಅಂಗೊಲಾ ರಾಷ್ಟಗಳ ನಾಯಕರೊಂದಿಗೆ ಮಾತುಕತೆ ನಡೆಸಿ ಎವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಒಪ್ಪಂದಗಳಿಗೆ ಸಹಿ ಹಾಕಿದರು ಇದಕ್ಕೂ ಮುನ್ನ ಪ್ರಧಾನಮಂತ್ರಿಯವರು ರವಾಂಡ ಮತ್ತು ಉಗಾಂಡ ದೇಶಗಳಗೂ ಭೇಟಿ ನೀಡಿದ್ದರು ಉಗಾಂಡ ಭೇಟಿ ವೇಳೆ ಅಲ್ಲಿನ ಸಂಸತ್ ಸದಸ್ಕರನ್ನು ಉದ್ದೇಶಿಸಿ ಭಾಷಣ ಮಾಡಿದ್ದರು ಭಾರತದ ಪ್ರಧಾನಮಂತ್ರಿಯೊಬ್ಬರು ಉಗಾಂಡ ಸಂಸತ್ತಿನಲ್ಲಿ ಭಾಷಣ ಮಾಡಿದ್ದು ಇದೇ ಮೊದಲು ಅಲ್ಲದೆ ಭಾರತದ ಮೊದಲ ಪ್ರಧಾನಿಯಾಗಿ ನರೇಂದ್ರ ಮೋದಿ ರವಾಂಡ ದೇಶಕ್ಕೂ ಭೇಟಿ ಕೊಟ್ಟದ್ದರು ಇಂದು ಬೆಳಗ್ಗೆ ದೆಹಲಿಗೆ ಆಗಮಿಸುತ್ತಿದ್ದಂತೆ ವಿದೇಶಾಂಗ ವ್ಯವಹಾರಗಳ ಸಟಿವೆ ಸುಷ್ಮಾ ಸ್ವರಾಜ್ ಅವರು ವಿಮಾನ ನಿಲ್ದಾಣದಲ್ಲಿ ಪ್ರಧಾನಮಂತ್ರಿ ಅವರನ್ನು ಬರಮಾಡಿಕೊಂಡರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿ ತಿಂಗಳು ಆಕಾಶವಾಣಿಯಲ್ಲಿ ಪ್ರಸಾರವಾಗುವ ಶಮ್ಮ ಮನ್ ಕೀ ಬಾತ್ ಕಾರ್ಯಕ್ರಮದಲ್ಲಿ ನಾಳೆ ದೇಶ ಪಾಗೂ ಹೊರದೇಶದ ಭಾರತೀಯರೊಂದಿಗೆ ತಮ್ಮ ಚಿಂತನೆಗಳನ್ನು ಪಂಚಿಕೊಳ್ಳಲಿದ್ದಾರೆ

ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ಚಾನೆಲ್ಗಳಲ್ಲಿ ಕಾರ್ಯಕ್ರಮ ಮೂಡಿಬರಲಿದೆ ಪ್ರಧಾನಮಂತ್ರಿಯವರ ಕಚೇರಿ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವಾಲಯ ಆಕಾಶವಾಣಿ ಮತ್ತು ಡಿಡಿ ನ್ಯೂಸ್ನ ಯೂ ಟೂಬ್ ಚಾನಲ್ಗಳಲ್ಲಿಯೂ ಲಭ್ಯವಾಗಲಿದೆ ಅಲ್ಲದೆ

ಒಂದಿ ಭಾಷೆಯಲ್ಲಿ ಕಾರ್ಯಕ್ರಮ ಪ್ರಸಾರವಾದ ನಂತರ ಕೂಡಲೇ ಆಕಾಶವಾಣಿಯು ಎಲ್ಲ ಪ್ರಾದೇಹಿಕ ಭಾಷೆಗಳಲ್ಲಿಯೂ ಇದನ್ನು ಭಿತ್ತರಿಸಲಿದೆ

ಮರಾಠಾ ಮೀಸಲಾತಿ ವಿಷಯ ಕುರಿತು ಚರ್ಚಿಸಲು ಮಪಾರಾಷ್ವ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಇಂದು ಮುಂಬೈನಲ್ಲಿ ಎಲ್ಲ ಪಕ್ಷಗಳ ನಾಯಕರ ಸಭೆ ಕರೆದಿದ್ದಾರೆ ಸರ್ಕಾರಿ ಹುದ್ದೆಗಳಲ್ಲಿ ಮೀಸಲಾತಿ ಕಲ್ಪಿಸಬೇಕೆಂದು ಮರಾಠಾ ಸಮುದಾಯ ಆಗ್ರಹಿಸಿದೆ ಇದಕ್ಕಾಗಿ ತೀವ್ರ ಹೋರಾಟವೂ ನಡೆದಿದ್ದು ಬುಧವಾರ ಮುಂಬೈನಲ್ಲಿ ಬಂದ್ ಕರೆ ನೀಡಿದ್ದ ವೇಳೆ ಒಂಸಾಜಾರ ಉಂಟಾಗಿತ್ತು ರಾಜ್ ಐಜೆಪಿ ಘಟಕದ ಮುಖ್ಯಸ್ನ ರಾವ್ಸಾಪೇಬ್ ದಾನ್ನೆ ಮಾತನಾಡಿ ಮರಾಠಾ ಸಮುದಾಯಕ್ಷೆ ಮೀಸಲಾತಿ ಕಲ್ಲಿಸಲು ಸರ್ಕಾರ ಬದ್ದವಾಗಿದ್ದು ಈ ಸಂಬಂಧ ಸುಗ್ರೀವಾಜ್ಞೆ ಜಾರಿಗೊಳಿಸಲಾಗಿದೆ ಎಂದು ಹೇಳಿದ್ದಾರೆ ಆದರೆ ಈ ನಿರ್ಧಾರಕ್ಕೆ ನ್ಯಾಯಾಲಯ ತಡೆಯಾಜ್ಞೆ ನೀಡಿದೆ ಎಂದು ಅವರು ಪ್ರತಿಕ್ರಿಯಿಸಿದ್ದಾರೆ ನಿವ್ಲಕ್ತ ಯೋಧರಿಗೆ ಒಂದೇ ಕ್ರೇಣಿ ಒಂದೇ ಪಿಂಚಣಿಯನ್ನು ಅನುಷ್ಪಾನಗೊಳಿಸುವ ಸಂಬಂಧ ನೀತಿ ನಿರ್ಧಾರಗಳನ್ನು ಕ್ಲೆಗೊಳ್ಳಲಾಗಿದೆ ಎಂದು ಕೇಂದ್ರ ಸರ್ಕಾರ ಸುಪ್ರಿಂಕೋರ್ಟ್ಗೆ ತಿಳಿಸಿದೆ ಐದು ವರ್ಷಗಳಲ್ಲಿ ಒಮ್ಮ ಆವರ್ತಕ ವಿಮರ್ತೆಯ ಪ್ರಸ್ತುತ ನೀತಿಯ ಬದಲಾಗಿ ಪಿಂಚಣಿ ಸ್ವಯಂಚಾಲಿತ ವಾರ್ಷಿಕ ಪರಿಷ್ಠರಣೆಗೆ ಮನವಿಗಳ ಇತ್ತರ್ಥಕ್ಕೆ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಹೇಳಿದೆ ಪೆಚ್ಚುವರಿ ಸಾಲಿಸಿಟರ್ ಜನರಲ್ ಮಣಿಂದರ್ ಸಿಂಗ್ ಅವರು ಸುಪ್ರೀಂಕೋರ್ಟ್ ಮುಖ್ಯ ನ್ನಾಯಮೂರ್ತಿ ನೇತೃತ್ವದ ಪೀಠಕ್ಕೆ ಈ ವಿಷಯ ತಿಳಿಸಿದ್ದಾರೆ ಮಣಿಮರದಲ್ಲಿ ಸೇನೆ ಅಸ್ಲಾಂ ರೈಫಲ್ಸ್ ಮತ್ತು ಮೊಲೀಸರಿಂದ ನಕಲಿ ಎನ್ಕೌಂಟರ್ಗಳು ಪಾಗೂ ಪೆಚ್ಚುವರಿ ನ್ಯಾಯಾಂಗ ಪತ್ತೆ ಪ್ರಕರಣಗಳ ತನಿಖೆ ವಿಳಂಬಕ್ಕೆ ಸಿಬಿಐನ ವಿಶೇಷ ತನಿಖಾ ತಂಡವನ್ನು ಸುಪ್ರೀಂಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ ಪ್ರಕರಣಗಳ ತನಿಖೆ ಪ್ರಕ್ರಿಯೆ ನಿಧಾನಗತಿಯಲ್ಲಿ ಸಾಗಿರುವುದಕ್ಕೆ ನ್ನಾಯಾಲಯ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದೆ ಸೋಮವಾರ ಖುದ್ಗಾಗಿ ನ್ನಾಯಾಲಯಕ್ಕೆ ಹಾಜರಾಗುವಂತೆ ಸಿಬಿಐ ನಿರ್ದೇಶಕರಿಗೆ ಸುಪ್ರೀಂಕೋರ್ಟ್ ಸಮನ್ನ್ ನೀಡಿದೆ

ನುರಿತ ವೈದ್ಯರ ತಂಡ ಚಿಕಿತ್ಸೆ ನೀಡುತ್ತಿದ್ದು ಪೆಟ್ಟನ ನಿಗಾ ವಹಿಸಲಾಗಿದೆ

ಕರುಣಾನಿಧಿಯವರ ಪುತ್ರರಾದ ಕಾರ್ಯಾಧ್ವಕ್ಷ ಎಂ ಕೆ ಸ್ಥಾಲಿನ್ ಹಾಗೂ ಅವರ ಸಹೋದರ ಎಂ ಕೆ ಅಳಗಿರಿ ಮತ್ತು ಅನೇಕ ಓರಿಯ ಡಿಎಂಕೆ ನಾಯಕರು ಆಸ್ತ್ರೆಗೆ ಭೇಟಿ ನೀಡಿದ್ದಾರೆ ಅಖಿಲ ಭಾರತ ಮೋಟಾರು ಸಾರಿಗೆ ಒಕ್ಕೂಟ ಎಐಎಂಟಿಸಿ ಲಾರಿ ಮಾಲೀಕರು ದೇಶಾದ್ದಂತ ಕೈಗೊಂಡಿದ್ದ ಮುಷ್ಠವನ್ನು ನಿನ್ನೆ ರಾತ್ರಿ ಒಂಪಡೆದಿದ್ದಾರೆ ರಸ್ತೆ ಸಾರಿಗೆ ಮತ್ತು ಪೆದ್ದಾರಿ ಸಚಿವಾಲಯದ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿದ ನಂತರ ಒಂದು ವಾರದಿಂದ ನಡೆಸುತ್ತಿದ್ದ ಿಷ್ಠರವನ್ನು ಕೈ ಬಿಡಲಾಗಿದೆ ದೇಶದ ಅರ್ಥಿಕತೆ ಸದ್ಯಢತೆಗೆ ಲಾರಿಗಳೂ ಅವಿಭಾಜ್ಯ ಅಂಗವಾಗಿದ್ದು ಅದಷ್ಟು ಬೇಗ ಅವರ ಸಮಸ್ಯಗಳನ್ನು ಿಪರಿಸಲಾಗುವುದು ಎಂದು ಮಾತುಕತೆ ನಂತರ ರಾಜ್ಯ ಸಾರಿಗೆ ಮತ್ತು ಪೆದ್ದಾರಿ ಸಚಿವಾಲಯದ ಕಾರ್ತದರ್ತಿ ಯದುವೀರ್ ಸಿಂಗ್ ಭರವಸೆ ನೀಡಿದ್ದಾರೆ ಸಾರಿಗೆ ಒಕ್ಕೂಟದ ಸಮಸ್ಥೆಗಳಿಗೆ ತ್ವರಿತವಾಗಿ ಪರಿಪಾರ ನೀಡಲು ಸರ್ಕಾರ ಕಾರ್ತದರ್ಶಿ ಅಧ್ಯಕ್ಷತೆಯಲ್ಲಿ ಸಮಿತಿ ರಚಿಸಲಿದೆ ಎಂದು ಸಚಿವಾಲಯ ಜಂಟಿ ಹೇಳಿಕೆಯಲ್ಲಿ ತಿಳಿಸಿದೆ ದೇಶಾದ್ಯಂತ ಸಂಚರಿಸುವ ಪ್ರವಾಸಿ ವಾಪನಗಳಿಗೆ ಅನುಕೂಲವಾಗುವಂತೆ ತಡೆರಟಿತ ರಾಷ್ಟ ಪರವಾನಗಿ ಯೋಜನೆಗೆ ಸೂಚಿಸಲಾಗುವುದು ಎಂದೂ ಕೂಡ ತಿಳಿಸಿದೆ ಮುಷ್ಠರ ಒಂಪಡೆದ ಅಖಿಲ ಭಾರತ ಮೋಟಾರು ಸಾರಿಗೆ ಒಕ್ಕೂಟದ ನಿರ್ಧಾರವನ್ನು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಪೆದ್ದಾರಿ ಸಚಿವ ನಿಟಿನ್ ಗಡ್ಡರಿ ಪ್ರಶಂಸಿಸಿದ್ದಾರೆ ನಾಗ್ದುರದಲ್ಲಿ ನಿನ್ನೆ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ ಸಾರಿಗೆ ಒಕ್ಕೂಟಗಳ ಬೇಡಿಕೆಗಳನ್ನು ಈಡೇರಿಸಲು ಸರ್ಕಾರ ಬದ್ಧವಾಗಿದ್ದು ಸಕರಾತ್ಮಕ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಒಕ್ಕೂಟಗಳಿಗೆ ಗಡ್ಡರಿ ಭರವಸೆ ನೀಡಿದ್ದಾರೆ ತಮಾನದ ಅತಿ ದೀರ್ಘಾವಧಿಯ ಖಗ್ರಾಸ್ ಚಂದ್ರಗ್ರಪಣ ನಿನ್ನೆ ಮಧ್ಯರಾತ್ರಿ ವಿಶ್ವದಾದ್ಯಂತ ಅನೇಕ ಭಾಗಗಳಲ್ಲಿ ಗೋಚರಿಸಿತು ಜನರು ಕೆಂಪು ಚಂದಿರನನ್ನು ಕಣ್ತುಂಬಿಕೊಂಡರು

ಮುಖವಾಗಿ ಯೂರೋಪ್ ಪಶ್ಚಿಮ ಏಷ್ಕಾ ಆಫ್ರಿಕಾ ಆಸ್ಟೇಲಿಯಾ ಏಷ್ಕಾ ಮತ್ತು ದಕ್ಷಿಣ ಅಮೆರಿಕದ ಬಹುತೇಕ ಭಾಗಗಳಲ್ಲಿ ಖಗ್ರಾಸ್ ಚಂದ್ರಗ್ರಪಣ ಗೋಚರವಾಯಿತು ಭಾರತದಲ್ಲೂ ವಿವಿಧ ಪ್ರದೇಶಗಳಲ್ಲಿ ಕೆಂಪು ಚಂದಿರ ಕಾಣಿಸಿಕೊಂಡಿದ್ದು ಪಲವೆಡೆ ಮೋಡ ಮುಸುಕಿದ ವಾತಾವರಣವು ಇದ್ದುದರಿಂದ ಸ್ಪಷ್ಟವಾಗಿ ಗೋಚರಿಸಲಿಲ್ಲ

ಚಂದಿರ ಮೂರ್ಣ ಕೆಂಪಾಗಿ ಕಾಣಿಸಿಕೊಂಡಿದ್ದು ಇದನ್ನು ಕೆಂಪು ಚಂದಿರ ಅಥವಾ ರೆಡ್ ಮೂನ್ ಎಂದೇ ಕರೆಯಲಾಗುತ್ತದೆ

ರಷ್ಠಾದಲ್ಲಿ ನಡೆಯುತ್ತಿರುವ ರಷ್ಕನ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಇಂದು ನಡೆಯಲಿರುವ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತದ ಸೌರಭ್ ವರ್ಮಾ ತಮ್ಮದೇ ದೇಶದ ಮಿಥುನ್ ಮಂಜುನಾಥ್ ಅವರನ್ನು ಎದುರಿಸಲಿದ್ದಾರೆ ವ್ಲಾಡಿವೊಸ್ಟಾಕ್ನಲ್ಲಿ ನಡೆಯಲಿರುವ ಮರುಷರ ಸಿಂಗಲ್ಸ್ ವಿಭಾಗದ ಈ ನಾಲ್ಕರಘಟ್ಟದ ಪಂದ್ಕದಲ್ಲಿ ಭಾರತದ ಈ ಇಬ್ಬರೂ ಶೆಟ್ಷರ್ಗಳು ಮೊದಲ ಬಾರಿಗೆ ತಮ್ಮ ಅಂತಾರಾಷ್ಟೀಯ ಮುಖಾಮುಖಿಯಲ್ಲಿ ಎದುರಾಗುತ್ತಿದ್ದಾರೆ